ಸಂಚಾರ ನಿಯಮ ಉಲ್ಲಂಘನೆಗೆ ದಂಡ ಹೆಚ್ಚಿಸುವ ಮೋಟಾರು ವಾಹನ ತಿದ್ಲುಪಡಿ ಕಾಯ್ಗೆ ಕಳೆದ ರಾತ್ರಿಯಿಂದಲೇ ಜಾರಿ

ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಖಾತೆ ಹೊಂದಿರುವ ಭಾರತೀಯರ ಬ್ಯಾಂಕ್ ಖಾತೆಗಳ ವಿವರ ಇಂದಿನಿಂದ ತೆರಿಗೆ ಅಧಿಕಾರಿಗಳಿಗೆ ಲಭ್ಯ

ಪೂರಕ ಆಹಾರ ಉಣಿಸುವ ಧ್ಲೇಯದೊಂದಿಗೆ ರಾಷ್ಟೀಯ ಮೋಷಣ್ ಮಾಹ್ ಇಂದಿನಿಂದ ಆರಂಭ

ಜೆಕ್ ಗಣರಾಜ್ಯದ ಡೆಸಿನ್ನಲ್ಲಿ ನಡೆಯುತ್ತಿರುವ ಅಥ್ಲೇಟಿಕ್ ಮೀಟ್ ಪಂದ್ಯದ ಶಾಟ್ ವಿಭಾಗದಲ್ಲಿ ತೇಜಿಂದರ್ ಪಾಲ್ ಸಿಂಗ್ ತೂರ್ಗೆ ಬೆಳ್ಳಿ ಪದಕ

ದೇಶದ ಎರಡನೇ ಚಂದ್ರಯಾನ ನೌಕೆಯ ಕಾರ್ಯಾಚರಣೆಯ ನಂತರ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ಚಂದ್ರನ ಸುತ್ತ ವೃತ್ತಾಕಾರದ ಕಕ್ಷೆಯನ್ನು ತಲುಪಲು ಸಿದ್ದವಾಗಿದೆ

ಈ ಹೊಸ ಬೆಳವಣಿಗೆಯಿಂದ ಲ್ಯಾಂಡರ್ ವಿಕ್ರಮ್ ಅನ್ನು ನಾಳೆ ಆರ್ಬಿಟರ್ನಿಂದ ಬೇರ್ಪಡಿಸಲು ಸಹಕಾರಿಯಾಗಲಿದೆ

ಅನುಮತಿಸಲ್ಪಟ್ಲ ವೇಗದ ಮಿತಿಗಿಂತ ಹೆಚ್ಚಿನ ವೇಗದಲ್ಲಿ ವಾಹನ ಚಲಾಯಿಸಿದರೂ ಹೆಚ್ಚಿನ ದಂಡ ಭರಿಸಬೇಕಾಗುತ್ತದೆ

ಕೊನೆಗೂ ಸ್ವಿಸ್ ಬ್ಯಾಂಕ್ ಗುಪ್ತ ಮಾಹಿತಿಯ ಯುಗ ಅಂತ್ಯಗೊಳ್ಳುತ್ತಿರುವುದರಿಂದ ಕೇಂದ್ರ ಸರ್ಕಾರದ ಕಪ್ಪು ಹಣದ ವಿರುದ್ದದ ಹೋರಾಟದಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಲಿದೆ ಎಂದು ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಸಿಬಿಡಿಟಿ ತನ್ನ ಸರಣಿ ಟ್ವೀಟ್ ಸಂದೇಶದಲ್ಲಿ ಹೇಳಿದೆ ಸಾಮಾನ್ಯ ವರದಿ ಪ್ರಮಾಣಕದಡಿ ಇದೇ ತಿಂಗಳು ಅಂದರೆ ಸೆಪ್ಲೆಂಬರ್ನಿಂದ ಪ್ರಥಮ ಸ್ವಯಂಚಾಲಿತ ಹಣಕಾಸು ಖಾತೆ ಮಾಹಿತಿ ವಿಲೇವಾರಿ ಆರಂಭವಾಗಲಿದೆ ಎಂದು ಅದು ತಿಳಿಸಿದೆ

ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ರಾಜಕಾರಣಿಗಳು ಅವರ ಸಂಬಂಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಫೋನ್ ಕದ್ದಾಲಿಕೆ ನಡೆದಿದೆ ಎನ್ನಲಾದ ಪ್ರಕರಣದ ತನಿಖೆಯನ್ನು ಸಿಬಿಐ ಕೈಗೆತ್ತಿಕೊಂಡಿದೆ ಕರ್ನಾಟಕ ಸರ್ಕಾರದ ಮನವಿಯ ಮೇರೆಗೆ ಸಿಬಿಐ ಅಧಿಕಾರಿಗಳು ಎಫ್ ಐಆರ್ ದಾಖಲಿಸಿಕೊಂಡಿದ್ದಾರೆ

ರಾಜ್ಯದಲ್ಲಿ ಈ ಕಾನೂನುಬಾಹಿರ ಚಟುವಟಿಕೆಯಿಂದಾಗಿ ಅನೇಕ ಹಿರಿಯ ರಾಜಕೀಯ ಮುಖಂಡರು ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಗಣ್ಯ ವ್ಯಕ್ತಿಗಳ ವೈಯಕ್ತಿಕ ಮಾಹಿತಿಯು ಸೋರಿಕೆಯಾಗಿರಬಹುದು ಮಾತ್ರವಲ್ಲ ಅವರ ಖಾಸಗಿತನವನ್ನು ಉಲ್ಲಂಘಿಸಿರುವ ಸಾಧ್ಯತೆಯಿದೆ ಎಂದು ಸರ್ಕಾರ ಆರೋಪಿಸಿದೆ ಅಗರಬತ್ತಿ ಮತ್ತು ಅದೇ ಮಾದರಿಯ ಇತರ ಉತ್ತನ್ನಗಳ ಆಮದಿನ ಮೇಲೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿದೆ

ವಿದೇಶ ವ್ಯಾಪಾರ ಕುರಿತ ಮಹಾ ನಿರ್ದೇಶನಾಲಯ ಈ ಬಗ್ಗೆ ಅಧಿಸೂಚನೆ ಹೊರಡಿಸಿದ್ದು ಅಗರಬತ್ತಿ ಮತ್ತು ಇತರ ಸುಡುವಾಗ ಸುವಾಸನೆ ಬರುವ ವಸ್ತುಗಳ ಆಮದು ನೀತಿಯನ್ನು ಬದಲಾಯಿಸಲಾಗಿದ್ದು ಆಮದಿನ ಮೇಲೆ ನಿರ್ಬಂದ ಹೇರಲಾಗಿದೆ ಕೊಠಡಿಗಳಲ್ಲಿ ಇರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಬಳಸುವ ಸುವಾಸನೆಯುಕ್ತ ವಸ್ಗುಗಳ ಆಮದಿನ ಮೇಲೆ ನಿರ್ಬಂಧ ಹೇರಲಾಗಿದೆ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕ್ಷತ ಮಂಡಳಿ ಸಿಬಿಎಫ್ಸಿಯ ಹೊಸ ಲೋಗೊ ಮತ್ತು ಪ್ರಮಾಣಪತ್ರ ವಿನ್ಯಾಸವನ್ನು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅನಾವರಣ ಮಾಡಿದ್ದಾರೆ ಮುಂಬೈಯಲ್ಲಿ ನಿನ್ನೆ ನಡೆದ ಸಿಬಿಎಫ್ಸಿ ಮಂಡಳಿಯ ಸದಸ್ಯರು ಮತ್ತು ಚಲನಚಿತ್ರ ರಂಗದ ಮುಖ್ಖಸ್ಲರೊಂದಿಗೆ ನಡೆದ ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ಇದನ್ನು ಅನಾವರಣ ಮಾಡಲಾಗಿದೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಮತ್ತು ಸಿಬಿಎಫ್ಸಿ ಅಧ್ಯಕ್ಷ ಪ್ರಸೂನ್ ಜೋಷಿ ಹಾಗೂ ಚಿತ್ರರಂಗದ ಪ್ರಮುಖರು ಕೂಡ ಪಾಲ್ಗೊಂಡಿದ್ದರು

ಮುಟ್ಟಗೋಲು ಹಾಕಿಕೊಂಡ ಹಾಗೂ ಮರು ಪಡೆಯಲಾದ ಪ್ರಾಚೀನ ವಸ್ತಗಳ ಗ್ಭಾಲರಿಯನ್ನು ನವದೆಹಲಿಯ ಮರಾನ ಕಿಲ್ಲಾದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ನಿನ್ನೆ ಉದ್ಘಾಟಿಸಿದರು ನಮ್ನ ಪರಂಪರೆ ಮತ್ತು ಇತಿಹಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ವಿದೇಶದಿಂದ ಪಡೆಯಲು ಸಾಧ್ಯವಾಗಿರುವುದು ಹೆಮ್ಮೆಯ ವಿಷಯ ಎಂದು ಸಚಿವರು ಹೇಳಿದರು ಈ ಮೊದಲು ನಮ್ಮಿಂದ ಕಳೆದು ಹೋದ ಪ್ರಾಚೀನ ವಸ್ತುಗಳನ್ನು ಈಗ ಮತ್ತೊಮ್ಮೆ ನಾವು ಪಡೆಯುತ್ತಿರುವುದಕ್ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಕಾರಣ ಎಂದು ಬಣ್ಣಿಸಿದರು

ಪೂರಕ ಆಹಾರ ಉಣಿಸುವುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ

ಕಳೆದ ಭಾನುವಾರ ಮನದ ಮಾತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಪೌಷ್ಟಿಕತೆ ಕುರಿತು ಮಾತನಾಡಿದ್ದರು ಮತ್ತು ಜಾಗ್ಭತಿ ಕೊರತೆಯಿಂದಾಗಿ ಬಡವರು ಹಾಗೂ ಧನಿಕ ಕುಟುಂಬಗಳೆರಡೂ ಅಪೌಷ್ಷಿಕತೆಗೆ ಗುರಿಯಾಗಿವೆ ಎಂದು ಹೇಳಿದ್ದರು

ವಿ ಕೆ ಪಾಲ್ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಮೋಷಕ ಆಹಾರ ಪೂರೈಕೆ ಮಕ್ಕಳಲ್ಲಿ ಸೋಂಕುಗಳನ್ನು ತಡೆಗಟ್ಟುವುದು ಮತ್ತು ಚಿಕಿತ್ಸೆ ಒದಗಿಸುವುದಕ್ಕೆ ಹೆಚ್ಚಿನ ಒತ್ತು ನೀಡುವುದು ಹಾಗೂ ದೇಶದ ಮೂಲೆ ಮೂಲೆಗೂ ಪೌಷ್ಷಿಕತೆ ಸಂದೇಶವನ್ನು ತಲುಪಿಸುವುದು ಮೋಷಣೆ ಮಾಸ ಆಚರಣೆಯ ಉದ್ಲೇಶವಾಗಿದೆ ಎಂದು ಅವರು ಹೇಳಿದರು

ಆಂಧ್ರಪ್ರದೇಶದ ಚೆರ್ಲಪಲ್ಲಿ ಮತ್ತು ರಾಮರಿ ನಡುವೆ ಇರುವ ದೇಶದ ಅತಿ ಉದ್ದದ ವಿದ್ಯುದೀಕ್ಷತ ಸುರಂಗ ರೈಲು ನಿಲ್ದಾಣಕ್ಕೆ ಉಪ ರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಭೇಟಿ ನೀಡಿದ್ದಾರೆ

ಮೀ ಉದ್ದದ ಸುರಂಗ ಮಾರ್ಗವು ಕೃಷ್ಣಪಟ್ಟಣಂ ಬಂದರು ಮತ್ತು ಅದರ ಒಳನಾಡು ನಡುವೆ ಸರಕು ರೈಲು ಸೇವೆಗಳಿಗೆ ಮತ್ತು ತಡೆರಹಿತ ಸರಕು ಸಾಗಣೆಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಸುರಂಗ ನಿರ್ಮಿಸಿದ ಎಂಜಿನಿಯರಿಂಗ್ಗಳ ಸಾಧನೆಯನ್ನು ಕೊಂಡಾಡಿದ ಅವರು ಸುರಂಗವನ್ನು ದಾಖಲೆಯ ಸಮಯದಲ್ಲಿ ಪೂರ್ಣಗೊಳಿಸಿದ್ದಕ್ಕಾಗಿ ಭಾರತೀಯ ರೈಲ್ವೆಯನ್ನು ಶ್ಲಾಘಿಸಿದರು

ಈ ಬಂದೂಕುಧಾರಿಗಳು ಒಡೆಸ್ಸಾ ನಗರದ ಸುತ್ತ ಮತ್ತು ಮಿಡ್ಲ್ಯಾಂಡ್ ಹತ್ತಿರ ಸಾಗುತ್ತಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ರಸ್ತೆ ತೆರವುಗೊಳಿಸುವಂತೆ ಮತ್ತು ಅತ್ಯಂತ ಹೆಚ್ಚಿನ ಜಾಗರೂಕತೆ ವಹಿಸುವಂತೆ ಮೊಲೀಸರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದರು ಓರ್ವ ಶಂಕಿತ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಲ್ಲಲಾಗಿದೆ ಆದರೆ ಇತರ ಶಂಕಿತರ ಬಗ್ಗೆ ತನಿಖೆ ಮುಂದುವರಿದಿದೆ ಎಂದು ಮೊಲೀಸರು ತಿಳಿಸಿದ್ದಾರೆ

ತೇಜೆಂದರ್ ಅವರಿಗೆ ಈ ವರ್ಷ ಅರ್ಜುನ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ